ಹಣಬಲದ ಮೇಲಾಟ ಚುನಾವಣಾ ಆಯೋಗದಿಂದ ತಮಿಳುನಾಡಿನ ವೆಲ್ಲೂರು ಮತಕ್ಷೇತ್ರದಲ್ಲಿ ಚುನಾವಣೆ ರದ್ದು

ತಮಿಳುನಾಡಿನ ಆಂಡಿಪಟ್ಟಿಯಲ್ಲಿ ಟಿ ಟಿ

ವ್ಯಾಪಕ ಸಿದ್ದತೆ ಪೂರ್ಣಗೊಂಡಿದೆ ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ರಾಜ್ಯದ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಸೂಕ್ಷ್ಮ ಮತಕ್ಷೇತ್ರಗಳಲ್ಲಿ ಹೆಚ್ಚುವರಿ ಭರ್ತಾ ವ್ಯವಸ್ಥೆಗಳನ್ನು ಸಜ್ಜಾಗಿಡಲಾಗಿದೆ ಎಂದು ರಾಜ್ಲದ ಪೊಲೀಸ್ ಮಹಾನಿರ್ದೇತಕರಾದ ನೀಲಮಣಿ ಎನ್ ರಾಜು ನಿನ್ನೆ ತಿಳಿಸಿದ್ದಾರೆ

ಪ್ರತಿಷ್ಠೆಯ ಕಣಗಳಾದ ಮಂಡ್ಲ ತುಮಕೂರು ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಮೊದಲಾದ ಮತಕ್ಷೇತ್ರಗಳಲ್ಲಿ ಭರ್ಜರಿ ರೋಡ್ಷೋಗಳನ್ನು ನಡೆಸುವ ಮೂಲಕ ದಿನವಿಡಿ ಮತಯಾಚನೆ ನಡೆಸಿದರು ಕರ್ನಾಟಕದಲ್ಲಿ ಇಂದು ಅಭ್ಞರ್ಥಿಗಳು ತಮ್ಮ ತಮ್ಮ ಮತಕ್ಷೇತ್ರಗಳಲ್ಲಿ ಮನೆ ಮನೆಗೆ ತೆರಳಿ ಮತದಾರರ ಮನವೊಲಿಕೆಯ ಕೊನೆಯ ಪಂತದ ಕಸರತ್ತಿನಲ್ಲಿ ನಿರತರಾಗಿದ್ದಾರೆ

ರಾಜಕೀಯ ನಾಯಕರು ಅಭ್ಯರ್ಥಿಗಳು ಬೆಂಬಲಿಗರು ಅಭ್ಯರದ ಪ್ರಚಾರದಲ್ಲಿ ತೊಡಗಿದ್ದಾರೆ

ತ್ರಿಪುರ ಮೂರ್ವ ಲೋಕಸಭಾ ಸ್ವಾನಕ್ಷೆ ನಾಳೆ ನಡೆಯಬೇಕಾಗಿದ್ದ ಚುನಾವಣೆಯನ್ನು ಭದ್ರತಾ ಕಾರಣಗಳಗಾಗಿ ಮುಂದೂಡಲಾಗಿದ್ದು

ಅಲ್ಲದೆ ತಮಿಳುನಾಡಿನ ವೆಲ್ಲೂರು ಸಂಸದೀಯ ಮತಕ್ಷೇತ್ರದಲ್ಲಿ ಚುನಾವಣೆಯನ್ನು ರದ್ದುಪಡಿಸಲಾಗಿದೆ ಚುನಾವಣಾ ಪ್ರಚಾರದ ವೇಳೆ ಭಾರೀ ಪ್ರಮಾಣದಲ್ಲಿ ಹಣದ ಹೊಳೆಯನ್ನೇ ಪರಿಸಲಾಗಿದೆ ಎನ್ನುವ ದೂರುಗಳ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ವೆಲ್ಲೂರು ಮತಕ್ಷೇತ್ರದಲ್ಲಿ ಚುನಾವಣೆಯನ್ನು ರದ್ದುಪಡಿಸಲು ರಾಷ್ಷಪತಿಗಳಿಗೆ ತಿಫಾರಸ್ತು ಮಾಡಿತ್ತು ಅದಕ್ಕೆ ಅವರು ಸಮ್ಹತಿ ನೀಡಿದ್ದಾರೆ ತಮಿಳುನಾಡಿನ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ವೆಚ್ಚ ಮಿತಿಮೀರಿದ್ದು ಈ ಕ್ಷೇತ್ರಗಳನ್ನು ಅತಿ ಸೂಕ್ಷ್ಮ ಎಂದು ಗುರುತಿಸಲಾಗಿದೆ ಹಣಬಲದ ದುರುಪಯೋಗದ ಮೇಲೆ ಕಣ್ಣಿಡಲು ಚುನಾವಣಾ ಆಯೋಗ ಆ ರಾಜ್ಯದಲ್ಲಿ ವಿಶೇಷ ಕ್ರಮಗಳನ್ನು ಕ್ಲೆಗೊಂಡಿದೆ

ಬಿಜೆಪಿ ಹಿರಿಯ ನಾಯಕ ಹಾಗೂ ಶ್ರಧಾನಮಂತ್ರಿ ನರೇಂದ್ರಮೋದಿ ಗುಜರಾತ್ನಲ್ಲಿ ತಮ್ಮ ಎರಡು ದಿನಗಳ ಪ್ರಚಾರ ಪ್ರವಾಸವನ್ನು ಆರಂಭಿಸಲಿದ್ದಾರೆ ಅಲ್ಲಿಯ ಹಿಮ್ನತ್ನಗರ್ ಸುರೇಂದ್ರನಗರ್ ಮತ್ತು ಆಣಂದ್ನಲ್ಲಿ ಅವರು ಇಂದು ಸಾರ್ವಜನಿಕ ರ್ನಾಲಿಗಳಲ್ಲಿ ಮಾತನಾಡಲಿದ್ದಾರೆ ಅವರು ನಾಳೆ ಸೌರಾಷ್ನ ವಲಯದ ಅಂದ್ರೇಲಿಯಲ್ಲಿ ಮತ್ತೊಂದು ಚುನಾವಣಾ ಸಭೆಯಲ್ಲಿ ಪಕ್ಷದ ಅಭ್ವರ್ಥಿಗಳ ಪರವಾಗಿ ಪ್ರಚಾರ ನಡೆಸುತ್ತಾರೆ ಕಾಂಗ್ರೆಸ್ ಆಧ್ವಕ್ಷ ರಾಹುಲ್ಗಾಂಧಿ ಇಂದು ಕೇಳರದ ಕಣ್ಣೂರಿನಲ್ಲಿ ಚುನಾವಣಾ ರ್ನಾಲಿಯಲ್ಲಿ ಪಾಲ್ಗೊಂಡಿದ್ದರು ನಾಳೆ ಅವರೂ ಸಹ ಗುಜರಾತ್ನಲ್ಲಿ ಮೂರು ಚುನಾವಣಾ ರ್ನಾಲಿಗಳಲ್ಲಿ ಭಾಗವಹಿಸುವ ಕಾರ್ಯಕ್ರಮ ನಿಗದಿಯಾಗಿದೆ ಕಜ್ ಜೆಲ್ಲೆಯ ಭುಜ್ನಲ್ಲಿ ಹಾಗೂ ಜುನಾಫಡದ ವಂತಿಲ್ನಲ್ಲಿ ಅವರು ನಾಳೆ ಪ್ರಚಾರ ನಡೆಸಲಿದ್ದು ನಾಡಿದ್ದು ಬಾರ್ಡೋಲಿಯಲ್ಲಿ ಚುನಾವಣಾ ರ್ಾಲಿಯಲ್ಲಿ ಭಾಷಣ ಮಾಡಲಿದ್ದಾರೆ ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಡಿಎಂಕೆ ಅಭ್ವರ್ಥಿ ಕನ್ನಿಮೋಳ ಕರುಣಾನಿಧಿ ಅವರ ಟುಟ್ಟಿಕೋರಿನ್ ನಿವಾಸದ ಮೇಲೆ ನಿನ್ನೆ ರಾತ್ರಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳ ನಡೆಸಿದರು

ಈ ದಾಳಿಯನ್ನು ಪಕ್ಷದ ಎಂ

ಸ್ಟಾಲಿನ್ ಖಂಡಿಸಿದ್ದಾರೆ ಪ್ರತಿಪಕ್ಷ ಉಮೇದುವಾರರನ್ನೇ ಆಯ್ಲೆ ಮಾಡಿಕೊಂಡು ಇಂತಹ ದಾಳಗಳನ್ನು ನಡೆಸಲಾಗುತ್ತಿದೆ ರಾಜ್ಯ ಬಿಜೆಪಿ ಮುಖ್ಯಸ್ಥರ ಮನೆಯ ಮೇಲೆ ಏಕೆ ಐಟಿ ದಾಳಿ ನಡೆಯುತ್ತಿಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ ತಮಿಳುನಾಡಿನ ಆಂಡಿಪಟ್ಟಿಯಲ್ಲಿರುವ ಟಿ ಟಿ

ಎಎಂಎಂಕೆ ಪಕ್ಷ ಥೇಣಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಆಂಡಿಪಟ್ಟ ವಿಧಾನಸಭಾ ಸ್ಥಾನಕ್ಷ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಅಲ್ಲಿ ನಾಳೆ ಲೋಕಸಭಾ ಚುನಾವಣೆಯೊಂದಿಗೆ ಈ ಉಪಚುನಾವಣೆಯೂ ನಡೆಯುತ್ತಿದೆ ರಾಜ್ಞದ ಉಪಮುಖ್ಚುಮಂತ್ರಿ ಹಾಗೂ ಎಐಎಡಿಎಂಕೆ ಪಕ್ಷದ ಸಮನ್ವಯಕಾರರಾದ ಒ ಪನೀರ್ಸೆಲ್ವಂ ಅವರ ಪುತ್ರ ಥೇಣಿ ಲೋಕಸಭಾ ಕ್ಷೇತ್ರದಿಂದ ಸ್ವರ್ಧಿಸಿದ್ದಾರೆ ಇಂಡೋನೇಸಿಯಾದಲ್ಲಿ ನೂತನ ರಾಷ್ಪಾಡ್ಕಕ್ಷರ ಆಯ್ಲೆಯಾಗಿ ಚುನಾವಣೆ ನಡೆಯುತ್ತಿದೆ

ಮತಗಟ್ಟೆ ಸಮೀಕ್ಷೆಗಳ ಪ್ರಕಾರ ಜೋಕೋ ವಿಡೋಡೋ ಅವರಿಗೆ ಬಹುಮತ ದೊರೆಯುವ ಸೂಚನೆಗಳಿದ್ದರೂ ದೇಶದ ಮಾಜಿ ಸೇನಾ ವರಿಷ್ಣ ಜನರಲ್ ಪ್ರಜೋವೋ ಸುಬಿಯಾಂತೋ ಅವರಿಂದ ಜೋಕೋ ಪ್ರಬಲ ಪ್ರತಿಸ್ಪರ್ಧೆ ಎದುರಿಸುತ್ತಿದ್ದಾರೆ

ಇಂದು ಮತದಾನ ಅಂತ್ಲಗೊಂಡ ಕೆಲವೇ ತಾಸುಗಳಲ್ಲಿ ಫಲಿತಾಂಶ ಪ್ರಕಟವಾಗಬಹುದಾದರೂ ಅಧಿಕೃತ ಫಲಿತಾಂಶವನ್ನು ಮುಂದಿನ ತಿಂಗಳು ಪ್ರಕಟಿಸಲಾಗುವುದು

ಜಮ್ಮ ಮತ್ತು ಕಾಶ್ಮೀರ ಪಂಜಾಬ್ ಪರಿಯಾಣ ದೆಹಲಿ ಹಿಮಾಚಲ ಪ್ರದೇಶ ಗುಜರಾತ್ ಮಹಾರಾಷ್ಸ ರಾಜಸ್ತಾನ ರಾಜ್ಯಗಳಲ್ಲಿ ಮಳೆಯಾಗಿದೆ ಎಂದು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿ ಡಾ

ಮಹೋಪಾತ್ರ ತಿಳಿಸಿದ್ದಾರೆ ನಿನ್ನೆ ರಾಜಧಾನಿ ದೆಹಲಿಯಲ್ಲಿ ಕೂಡ ಬಿರುಗಾಳಿ ಸಹಿತ ಮಳೆಯಾಗಿದೆ ಇಂದು ಪೂರ್ವ ಭಾರತ ರಾಜ್ಯಗಳಾದ ಉತ್ತರ ಪ್ರದೇಶ ಬಿಹಾರ್ ಮತ್ತು ಜಾರ್ಖಂಡ್ನಲ್ಲಿ ಮಳೆ ನಿರೀಕ್ಷಿತ

ಅಧಿಕಾರಿಗಳು ತೀವ್ರ ನಿಗಾ ವಹಿಸುತ್ತಿದ್ದು ಎಲ್ಲ ರೀತಿಯ ನೆರವು ನೀಡಲಿದ್ದಾರೆ ಎಂದು ನರೇಂದ್ರಮೋದಿ ಹೇಳಿದ್ದಾರೆ ಇಂದು ಮಹಾವೀರ ಜಯಂತಿ

ವಿಶೇಷ ಪ್ರಾರ್ಥನೆ ಹಾಗೂ ದಾನ ಧರ್ಮದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಮಹಾವೀರ ಜಯಂತಿ ಶುಭಾಶಯ ಕೋರಿದ್ದಾರೆ ಭಗವಾನ್ ಮಹಾವೀರರ ಅಹಿಂಸೆ ಶಾಂತಿ ಮತ್ತು ಭಾತೃತ್ವದ ಸಂದೇಶ ಸದಾಕಾಲ ಪ್ರಸ್ತುತವಾಗಿದೆ ಎಂದು ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ಭಗವಾನ್ ಮಹಾವೀರರ ಅಹಿಂಸಾ ತತ್ವ ಹಾಗೂ ಸಾಮರಸ್ಕದ ಸಂದೇಶಗಳು ಚಿರನೂತನ ಮತ್ತು ಇಡೀ ವಿಶ್ವಕ್ಕೆ ಅನ್ವಯವಾಗುತ್ತವೆ ಎಂದು ಸಂದೇಶ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಭಗವಾನ್ ಮಹಾವೀರರು ಶಾಂತಿ ಸೌಹಾರ್ದತೆ ಭಾತೃತ್ವ ಹಾಗೂ ಅಹಿಂಸೆಯ ಸಂಕೇತವಾಗಿದ್ದರು ಅವರ ಆರ್ಶೀವಾದದಿಂದ ಎಲ್ಲರಿಗೂ ಶುಭವಾಗಲೆಂದು ತಮ್ನ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಪಂಜಾಬ್ನ ಗುರುದಾಸ್ಮರ್ ಜಿಲ್ಲೆಯಲ್ಲಿರುವ ದೇರಾಬಾಬಾ ನಾನಕ್ ಗುರುದ್ವಾರದಿಂದ ಪಾಕಿಸ್ತಾನದ ನಾರೋವಲ್ನಲ್ಲಿರುವ ಗುರುದ್ವಾರ ದರ್ಬಾರ್ ಸಾಹೇಬ್ಗೆ ಸಂಪರ್ಕ ಕಲ್ಪಿಸುವ ಉದ್ದೇಶಿತ ಕರ್ತಾರ್ಪುರ್ ಕಾರಿಡಾರ್ನ ನಿರ್ಮಾಣ ಕಾರ್ಯವನ್ನು ತ್ವರಿತವಾಗಿ ಪೂರ್ಣಗೊಳಸುವ ಕುರಿತಂತೆ ಭಾರತ ಮತ್ತು ಪಾಕಿಸ್ತಾನದ ಅಧಿಕಾರಿಗಳ ಸಭೆಯಲ್ಲಿ ಸಮಾರೋಚಿಸಲಾಯಿತು